ರಾಮ್ಮಸೋಹರ್ ಲೋಹಿಯಾ ಜನ್ದದಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸ್ಟರಣೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಬ್ಲಾಗ್ ಲೇಖನದಲ್ಲಿ ಈ ನಾಯಕರ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸಿಕೊಂಡಿದ್ದಾರೆ ಇಂದು ಅಪರೂಪದ ಚಿಂತಕ ಕ್ರಾಂತಿಕಾರಿ ವಿಚಾರವಾದಿ ಮತ್ತು ದೇಶಭಕ್ತರಾಗಿದ್ದ ಡಾ ರಾಮ್ಮನೋಹರ್ ಲೋಹಿಯಾ ಅವರ ಜನ್ಣದಿನವೂ ಆಗಿದ್ದು ಲೋಹಿಯಾ ಅವರನ್ನು ಸಹ ಶ್ರಧಾನಿ ನೆನಪಿಸಿಕೊಂಡಿದ್ದಾರೆ

ಲೋಹಿಯಾ ಸಾಮೂಹಿಕ ರಾಜಕಾರಣದ ನೇತಾರರಾಗಿದ್ದರು ಮುಂಚೂಣಿಯಲ್ಲಿದ್ದ ಹಿರಿಯ ನಾಯಕರೆಲ್ಲಾ ಬಂಧಿತರಾಗಿದ್ದ ಸಂದರ್ಭದಲ್ಲಿ ಯುವಕ ಡಾ

ಅವರ ಭೂಗತ ಕಾರ್ಯಾಚರಣೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಮೂಡಿಸುತ್ತಿದ್ದ ರೇಡಿಯೋ ಪ್ರಸಾರ ಚಳವಳಿಗೆ ಮತ್ತಷ್ಟು ಬಲ ನೀಡಿತ್ತು ಅಲ್ಲದೇ ಗೋವಾ ವಿಮೋಚನೆ ಇತಿಹಾಸದ ಮಟಗಳಲ್ಲಿ ಡಾ ಲೋಹಿಯಾ ಅವರ ಹೆಸರು ಚಿನ್ನದ ಅಕ್ಷರಗಳಲ್ಲಿ ಅಚ್ಚಾಗಿದೆ ಲೋಹಿಯಾ ದುರ್ಬಲರ ದನಿಯಾಗಿದ್ದರು ಎಂದು ಪ್ರಧಾನಿ ಮೋದಿ ವಿವರಿಸಿದ್ದಾರೆ ಲೋಕಸಭಾ ಚುನಾವಣಾ ಪ್ರಕ್ರಿಯೆಗಳ ಕುರಿತು ಆಕಾಶವಾಣಿಯ ಅರೆಕಾಲಿಕ ಜಿಲ್ಲಾ ಬಾತ್ಮೀದಾರರಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿಂದು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ರಾಜ್ಯ ಚುನಾವಣಾ ಆಯೋಗದ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಕೆ ಎನ್ ರಮೇಶ್

ಪ್ರಾಥಮಿಕ ಶಿಕ್ಷಣ ಇಲಾಖೆ ಹಿರಿಯ ಉಪನಿರ್ದೇಶಕ ಮತ್ತು ಮತದಾರ ಜಾಗೃತಿ ತರಬೇತುದಾರರಾದ ನಿತ್ಯಾಸಂದ ಆರಾಧ್ಯ ಅವರು ಬಾತ್ತೀದಾರರಿಗೆ ಮತದಾರರ ಪ್ರತಿಜ್ಞಾನಿಧಿ ಬೋಧಿಸಿದರು ಕೇಂದ್ರ ವಾರ್ತಾ ಶಾಖೆ ರಕ್ಷಣಾ ವಿಭಾಗದ ಉಪನಿರ್ದೇಶಕ ಗುರುಪ್ರಸಾದ್ ಅವರು ಮಾಧ್ಯಮ ಪ್ರಮಾಣೀಕರಣ ಮತ್ತು ನಿರ್ವಹಣಾ ಸಮಿತಿ ಬಗ್ಗೆ ಬಾತ್ತೀದಾರರಿಗೆ ಮಾಹಿತಿ ನೀಡಿದರು ಕಾರ್ಯಾಗಾರದಲ್ಲಿ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ಟಿ

ನಂಜುಂಡಸ್ವಾಮಿ ಉಪಸ್ಠಿತರಿದ್ದರು ಅಂತರ್ಜಲ ಸಂರಕ್ಷಣೆಗೆ ಕರ್ನಾಟಕ ಅಂತರ್ಜಲ ಅಧಿನಿಯಮ ಹೊರಡಿಸಲಾಗಿದ್ದು

ಎಸ್ ಪಾಟೀಲ್ ತಿಳಿಸಿದ್ದಾರೆ ಈ ಸಂಬಂಧ ಪ್ರಕಟಣೆ ನೀಡಿರುವ ಅವರು ಜಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಅಭಾವ ಹೆಚ್ಚುತ್ತಿದ್ದು ಅಂತರ್ಜಲ ಬಳಕೆಯಿಂದ ಮತ್ತಷ್ಟು ಅಂತರ್ಜಲ ಕುಸಿಯುವುದನ್ನು ತಡೆಗಟ್ಟಲು ಈ ಕ್ರಮ ಕೈಗೊಲ್ಳಲಾಗುತ್ತಿದೆ ಎಂದು ಹೇಳದ್ದಾರೆ ಕರ್ನಾಟಕ ಅಂತರ್ಜಲ ಅಧಿನಿಯಮದ ಪ್ರಕಾರ ಹೊಸದಾಗಿ ಕೊಳವೆ ಬಾವಿ ಕೊರೆಸಲು ನಿರಪೇಕ್ಷಣಾ ಪತ್ರ ಪಡೆಯಬೇಕಿದ್ದು ನಿಯಮ ಉಲ್ಲಂಘಿಸಿ ಕೊಳವೆ ಬಾವಿ ಕೊರೆಯುವುದು ಶಿಕ್ಷಾರ್ಷ ಅಪರಾಧವಾಗಿದ್ದು ಜಮೀನು ಮಾಲೀಕರು ಮತ್ತು ರಿಗ್ ಮಾಲೀಕರ ವಿರುದ್ದ ಕಾನೂನು ತ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ವರಿಸಿದ್ದಾರೆ ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸುವಂತೆ ಪಾಗೂ ನೀರಿನ ಮೂಲಗಳನ್ನು ಸಂರಕ್ಷಿಸುವಂತೆ ಅವರು ಮನವಿ ಮಾಡಿದ್ದಾರೆ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಇಂದು ಮತದಾರರ ಜಾಗೃತಿ ಕಾರ್ಯಕ್ರಮ ಹಮ್ನಿಕೊಳ್ಳಲಾಗಿತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಎಸ್

ಲೋಣಿ ಮಾತನಾಡಿ ಮತದಾರರ ಗುರುತಿನ ಚೀಟ ಹೊಂದಿಲ್ಲದವರು ಆನ್ಲೈನ್ ಮೂಲಕ ಪಡೆದುಕೊಳ್ಳಬಹುದಾಗಿದ್ದು ನಿರ್ಲಕ್ಷ್ಯ ಮಾಡದೆ ತಪ್ಪದೇ ಮತದಾನ ಮಾಡಬೇಕು ಎಂದು ಕರೆ ನೀಡಿದರು ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ದಯಾನಂದ್ ಮಾತನಾಡಿ ಸುತ್ತಮುತ್ತಲ ಹಳ್ಳಗಳ ಜನರಲ್ಲೂ ಮತದಾನ ಮಹತ್ವ ಕುರಿತು ಜಾಗೃತಿ ಮೂಡಿಸಬೇಕು ಸಮಾಜ ಪರಿವರ್ತನೆ ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು

ಆಸ್ತಿ ಮುಟ್ಟುಗೋಲಿಗೆ ಸಂಬಂಧಿಸಿದಂತೆ ಈ ಮೊದಲು ನೀಡಿದ ಆದೇತ ಜಾರಿಗೆ ಇನ್ನಷ್ಟು ಸಮಯಾವಕಾಶ ನೀಡಬೇಕೆಂದು ಕೋರಿ ಬೆಂಗಳೂರು ಪೊಲೀಸರು ಜಾರಿ ನಿರ್ದೇಶನಾಲಯದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಟೂಟರ್ ಎನ್